ಮಧ್ಯಪ್ರದೇಶದ ಶಾದೂಲ್ನಲ್ಲಿ ಇಂದು ನಡೆದ ಬಿಜೆಪಿ ಪಕ್ಷದ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹಿಂದಿನ ಸರ್ಕಾರಗಳು ಜನರನ್ನು ಮೂರ್ಖರನ್ನಾಗಿಸುವುದನ್ನು ಹೊರತುಪಡಿಸಿ ರಾಜ್ಯದ ಅಭಿವೃದ್ದಿಗೆ ಏನನ್ನು ಮಾಡಲಿಲ್ಲ ಎಂದರು ದಿನಪೂರ ಮಧ್ಯಪ್ರದೇಶದ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಿರತರಾಗಿರುವ ಪ್ರಧಾನಿ ಈ ಬಾರಿಯ ಚುನಾವಣೆ ಗೆಲ್ಲುತ್ತೇವೆ ಅಥವಾ ಗೆಲ್ಲುವುದಿಲ್ಲ ಎನ್ನುವುದಕ್ಕಿಂತ ಚುನಾವಣೆ ಜನರ ಅಭ್ಯುದಯವಷ್ಟೇ ಮುಖ್ಯ ಈ ಚುನಾವಣೆ ಮಧ್ಯಪ್ರದೇಶದ ಜನರ ಭವಿಷ್ಣವನ್ನು ನಿರ್ಧರಿಸಲಿದೆ ಹೀಗಾಗಿ ಜನರು ಯೋಚಿಸಿ ಮತ ಚಲಾಯಿಸಿ ಎಂದು ಹೇಳಿದರು

ಅದನ್ನು ಈಡೇರಿಸುವ ನಿಟ್ಟನಲ್ಲಿ ಗಮನಹರಿಸಲಾಗಿದೆ ಎಂದರು

ಈ ವೇಳೆ ಅವರು ಮೊದಲ ಹಂತದಲ್ಲಿ ಮಾವೋವಾದಿ ನಕ್ಕಲ್ ಪೀಡಿತ ಬಸ್ತರ್ ವಲಯದಲ್ಲಿ ಬುಡಕಟ್ಲು ಸಮುದಾಯದ ಜನರು ಮತಚಲಾಯಿಸದಂತೆ ತಡೆಯುವ ಮೂಲಕ ಅಸಾಂವಿಧಾನಿಕ ನಡೆ ಅನುಸರಿಸುತ್ತಿದ್ದಾರೆ

ಯಾವುದೇ ಸರ್ಕಾರವಿರಲಿ ಕೆಲವರಿಗೆ ಸೀಮಿತವಾಗದೆ ಎಲ್ಲ ಸಮುದಾಯಗಳ ಅಭಿವೃದ್ದಿಗೆ ಬದ್ದವಾಗಬೇಕು ಬಿಜೆಪಿ ಸರ್ಕಾರ ಸಬ್ ಕಾ ಸಬ್ ಕಾ ವಿಕಾಸ ಮಂತ್ರದಲ್ಲಿ ನಂಬಿಕೆ ಇಟ್ಟದೆ ಅಭಿವೃದ್ದಿಯ ಫಲ ಪ್ರತಿಯೊಬ್ಬರಿಗೂ ದೊರಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದರು ಕಾಂಗ್ರೆಸ್ನಲ್ಲಿ ನಾಲ್ಲು ಪೀಳಿಗೆಯವರು ಅಧಿಕಾರ ನಡೆಸಿದ್ದರೂ ದೇಶದ ಜನರಿಗೆ ಏನನ್ನೂ ನೀಡಿಲ್ಲ ಎಂದು ಹೇಳಿದ ಅವರು ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿದಿನ ಅಭಿವೃದ್ದಿಯ ಕೈಪಿಡಿಯನ್ನು ಜನರ ಮುಂದಿಡುತ್ತಿದೆ ಎಂದರು ಛತ್ತೀಸ್ಗಡದಲ್ಲಿ ಕಡೆಯ ಹಂತದ ವಿಧಾನಸಭಾ ಚುನಾವಣೆಯ ಪ್ರಚಾರ ತಾರಕ್ಕಕೇರಿದೆ

ಕಾನೂನು ಮತ್ತು ನ್ಯಾಯ ಸಚಿವಾಲಯ ಈ ಸಂಬಂಧ ಪ್ರಸ್ತಾವನೆ ಸಲ್ಲಿಸಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದ ನಿರ್ಭಯ ನಿಧಿ ಅಡಿ ಸಮ್ನತಿ ನೀಡಲಾಗಿದೆ ಎಂದು ಅಧಿಕೃತ ಪ್ರಕಟಣ ತಿಳಿಸಿದೆ

ಮಧ್ಯಪ್ರದೇಶ ವಿಧಾನಸಭೆಗೆ ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಗ್ನಾಲಿಯರ್ ಶಾದೋಲ್ನಲ್ಲಿ ನಡೆದ ಪಕ್ಷದ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು

ಈ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ಯುವಜನರಿಗೆ ಉದ್ಯೋಗ ಸೃಷ್ಷಿಗೆ ಒತ್ತು ನೀಡುವುದಾಗಿ ಭರವಸೆ ನೀಡಿದರು ಸಗರ್ ಜಿಲ್ಲೆಯ ದೇವ್ರಿಯಲ್ಲಿ ನಡೆದ ಪಕ್ಷದ ಚುನಾವಣಾ ರ್ನಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಯುವಜನರಿಗೆ ಉದ್ಲೋಗದ ಜೊತೆಗೆ ಮಹಿಳೆಯರು ರೈತರು ಸೇರಿದಂತೆ ಎಲ್ಲ ಸಮುದಾಯದವರ ಅಭಿವೃದ್ದಿಗೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದಾಗಿ ಹೇಳಿದ್ದಾರೆ ತಂತ್ರಜ್ವಾನದ ಪ್ರಭಾವದಿಂದ ಮಾಧ್ಯಮಗಳ ಮೇಲೆ ದೋಷ ಹೊರಿಸಲು ಸಾಧ್ಯವಾಗದು ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ಮತ್ತೊಮ್ನೆ ತುರ್ತುಪರಿಸ್ಥಿತಿ ಹೇರಿದ್ದೆ ಆದಲ್ಲಿ ಪತ್ರಿಕಾ ಸ್ವಾತಂತ್ರ್ನ ಸಂಪೂರ್ಣವಾಗಿ ಕುಸಿಯಲಿದೆ ತಂತ್ರಜ್ವಾನದಿಂದಾಗಿ ಪ್ರಸ್ತುತ ದಿನಗಳಲ್ಲಿ ಮಾಧ್ವಮಗಳ ಮೇಲೆ ನಿಯಂತ್ರಣ ಹೇರಲು ಸಾಧ್ವವಾಗದು ಎಂದು ಹೇಳಿದ್ದಾರೆ ನವದೆಹಲಿಯಲ್ಲಿ ಆಯೋಜಿಸಿದ್ದ ರಾಷ್ಷೀಯ ಪತ್ರಿಕಾ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿಶ್ವಾಸಾರ್ಹತೆಯನ್ನು ಮತ್ತೆ ಮರುಕಳಿಸಿ ಉಳಿಸಿಕೊಳ್ಳುವುದು ಮಾಧ್ಯಮಗಳ ಮುಂದಿರುವ ಅತಿ ದೊಡ್ಡ ಸವಾಲು ಎಂದು ಹೇಳದರು ಸಾಮಾಜಿಕ ಮಾಧ್ಯಮಗಳ ಬೆಳವಣಿಗೆ ಒಂದೆಡೆಯಾದರೆ ತಂತ್ರಜ್ವಾನ ಮಾಧ್ಯಮಗಳ ಮೇಲೆ ಮತ್ತಷ್ಟು ಒತ್ತಡವನ್ನು ಹೇರುತ್ತಿದೆ ಎಂದರು ಭಾರತೀಯ ಪತ್ರಿಕಾ ಮಂಡಳಿಯ ಅಧ್ಯಕ್ಷ ನ್ಯಾಯಮೂರ್ತಿ ಚಂದ್ರಮೌಳ ಕುಮಾರ್ ಪ್ರಸಾದ್ ಮಾತನಾಡಿ ಮಾಧ್ಯಮಗಳನ್ನು ನಿರ್ಬಂಧಿಸುವುದು ಒಪ್ಪಲಾಸಾಧ್ಯವಾದುದ್ದು ಮಾಧ್ಯಮಗಳ ಏಕತೆ ಮತ್ತು ನಿಷ್ಪಕ್ಷಪಾತವನ್ನು ಎತ್ತಿಹಿಡಿಯಬೇಕಾಗಿದೆ ಎಂದು ತಿಳಿಸಿದರು ಪತ್ರಿಕೋದ್ಯಮದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಗಾಗಿ ಕೊಡಮಾಡುವ ರಾಜಾರಾಮ್ ಮೋಹನ್ ರಾಯ್ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಹಾಗೂ ಹಿಂದೂ ಪ್ರಕಾಶಕ ಸಂಸ್ಥೆಯ ಅಧ್ಯಕ್ಷ ಎನ್ ರಾಮ್ ಅವರನ್ನು ಆಯ್ತೆ ಮಾಡಲಾಗಿದೆ

ಈ ಪ್ರಕರಣದಲ್ಲಿ ಒಂದು ವೇಳೆ ಶತಿ ತರೂರ್ ಆರೋಪಿಯಾದರೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸುವ ಸಾಧ್ಯತೆ ಇದೆ

ಎಲ್ಲ ವಯೋಮಾನದ ಮಹಿಳೆಯರಿಗೆ ದೇವಾಲಯ ಪ್ರವೇಶಿಸಲು ಸುಪ್ರೀಂಕೋರ್ಟ್ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಭಕ್ತಾಧಿಗಳು ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಜಾರಿಗೆ ಬರುವಂತೆ ಏಳು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐನ ನಿರ್ದೇಶಕರಾದ ಅಲೋಕ್ ವರ್ಮ ವಿರುದ್ದ ಕೇಳಿ ಬಂದಿರುವ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಮೊಹರಾದ ಲಕೋಟೆಯಲ್ಲಿ ವರಗಳನ್ನು ವರ್ಮಾ ಅವರಿಗೆ ತಲುಪಿಸುವಂತೆ ಕೇಂದ್ರೀಯ ಜಾಗ್ಬತ ಆಯೋಗ ಸಿವಿಸಿಗೆ ಸುಪ್ರೀಂಕೋರ್ಟ್ ಇಂದು ಸೂಚನೆ ನೀಡಿದೆ ಅದೇ ರೀತಿ ಇದೇ ಸೋಮವಾರದೊಳಗೆ ತಮ್ನ ವರದಿಯನ್ನು ಇದೇ ಮಾದರಿಯಲ್ಲಿ ಸಲ್ಲಿಸುವಂತೆ ಸರ್ವೋಚ್ಲ ನ್ನಾಯಾಲಯ ಅಲೋಕ್ ವರ್ಮಾ ಅವರಿಗೂ ನಿರ್ದೇಶಿಸಿದೆ

ಕೇಂದ್ರೀಯ ಜಾಗೃತ ಆಯೋಗದ ವರದಿಯಲ್ಲಿ ಅರೋಕ್ ವರ್ಮಾ ವಿರುದ್ದ ಮಿಶ್ರ ಶ್ರತಿಕ್ರಿಯೆ ಬಂದಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮುಂದಿನ ತನಿಖೆಯ ಅಗತ್ಯವಿದೆ ಹೀಗಾಗಿ ವರ್ಮಾ ಸೋಮವಾರದೊಳಗೆ ಮುಚ್ಚಿದ ಲಕೋಟೆಯಲ್ಲಿ ತಮ್ನ ಅಭಿಪ್ರಾಯವನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸೂಚಿಸಿ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಮುಂದಿನ ಮಂಗಳವಾರಕ್ಕೆ ಮುಂದೂಡಿದೆ ಸಿಬಿಐನ ವಿಶೇಷ ನಿರ್ದೇಶಕ ರಾಕೇಶ್ ಅಸ್ತಾನಾ ಅವರು ಕೂಡ ಸಿವಿಸಿಯ ವರದಿ ತಮಗೂ ನೀಡುವಂತೆ ಮಾಡಿದ್ದ ಮನವಿಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ

ಸಿವಿಸಿ ಪ್ರಾಥಮಿಕ ತನಿಖಾ ವರದಿಯನ್ನು ಕಳೆದ ಸೋಮವಾರ ಸುಪ್ರೀಂಕೋರ್ಟ್ಗೆ ಸಲ್ಲಿಸಿತ್ತು

ಹೊಸ ಸರ್ಕಾರದ ಕೆಲ ಸಂಸದರು ಸ್ಸೀಕರ್ ಕುರ್ಚಿಯ ಮೇಲೆ ಆಸೀನರಾಗುವ ಪ್ರಯತ್ನ ನಡೆಸಿದ್ದ ಹಿನ್ನೆಲೆಯಲ್ಲಿ ಗದ್ದಲ ಕೋಲಾಹಲದ ವಾತಾವರಣ ನಿರ್ಮಾಣವಾಗುವಂತಾಯಿತು ಮಹಿಂದಾ ರಾಜಪಕ್ಷೆ ಸರ್ಕಾರದ ವಿರುದ್ದ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಬಳಿಕ ನಡೆಯುತ್ತಿರುವ ಮೂರನೇ ದಿನದ ಕಲಾಪ ಸಂಪೂರ್ಣವಾಗಿ ವ್ಯರ್ಥವಾಗಿದೆ ಈ ನಡುವೆ ಸಂಸತ್ ಹೊಸದಾಗಿ ಮಹಿಂದಾ ರಾಜಪಕ್ಸೆ ಅವಿತ್ವಾಸ ಗೊತ್ತುವಳಯನ್ನು ಕ್ಲೆಗೆತ್ತಿಕೊಳ್ಳಲು ನಿರಾಕರಿಸಿದೆ ಬಿಹಾರದಲ್ಲಿ ರಾಜ್ಗಾದ್ಯಂತ ಏಕಕಾಲಕ್ಷೆ ಐದು ಸಾವಿರ ಪೊಲೀಸ್ ಸಿಬ್ಲಂದಿಯನ್ನು ವರ್ಗಾವಣೆ ಮಾಡಲಾಗಿದೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಸ್